ರಾಜ್ನದಲ್ಲಿ ಸುಸಜ್ಜಿತ ಫಿಲಂ ಸಿಟಿ ನಿರ್ಮಾಣ ಉಪಮುಖ್ಜಮಂತ್ರಿ ಅಶ್ವತ್ನನಾರಾಯಣ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಾಳೆಯಿಂದ ಮೂರು ದಿನಗಳ ಮಾಹಿತಿ ತಂತ್ರಜ್ವಾನ ಮೇಳ

ನಾಡಿದ್ದು ಮಂಗಳವಾರ ನಾಮಪತ್ರ ಪರಿಶೀಲನೆ ನಡೆಯಲಿದೆ

ಕಾಗವಾಡ ಗೋಕಾಕ್ ಯಲ್ಲಾಪುರ ಹಿರೇಕೆರೂರು ರಾಣೆಬೆನ್ನೂರು ವಿಜಯನಗರ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೆ ಆರ್ ಪೇಟೆ ಹುಣಸೂರು ಹಾಗೂ ಬೆಂಗಳೂರಿನ ಕೆ ಆರ್ ಪುರ ಯಶವಂತಪುರ ಮಹಾಲಕ್ಷ್ಮಿ ಲೇಔಟ್ ಮತ್ತು ಶಿವಾಜನಗರ ಸೇರಿವೆ ಮಾದರಿ ನೀತಿ ಸಂಹಿತೆಯು ಯಲ್ಲಾಪುರ ಕ್ಷೇತ್ರ ಒಳಪಡುವ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಹಿರೇಕೆರೂರು ರಾಣಿದೆನ್ನೂರು ಕ್ಷೇತ್ರಗಳು ಒಳಪಡುವ ಹಾವೇರಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಳಪಡುವ ಚಿಕ್ಕಬಳ್ಳಾಪುರ ಜಿಲ್ಲೆ ಹೊಸಕೋಟೆ ಕ್ಷೇತ್ರ ಒಳಪಡುವ ದೆಂಗಳೂರು ಗ್ರಾಮಾಂತರ ಹಾಗೂ ಕೆ ಆರ್ ಪೇಟೆ ಕ್ಷೇತ್ರ ಒಳಪಡುವ ಮಂಡ್ಯ ಜಲ್ಲೆಯಾದ್ಯಂತ ಚಾರಿಯಲ್ಲಿದೆ

ಆರ್ ಪುರ ಯಶವಂತಪುರ ಮಹಾಲಕ್ಷ್ಮೀ ಲೇಔಟ್ ಶಿವಾಜನಗರ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಮಾತ್ರ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದೆ

ಮತದಾನಕ್ಕೆ ಎಲ್ಲಾ ಅಗತ್ಯ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ

ವಿಜಯಪುರ ಜಿಲ್ಲೆ ಮತದಾರರ ಪಟ್ಲ ವೀಕ್ಷಕರಾದ ತುಷಾರ ಗಿರಿನಾಥ ಅವರು ನಾಗತಾಣಾ ಮತಕ್ಷೇತ್ರದ ವಿವಿಧ ಮತಗಟ್ಟೆಗಳಿಗೆ ಇಂದು ಭೇಟಿ ನೀಡಿ ಪರಿತೀಲಿಸಿದರು

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಸರೋಜದೇವಿ ರಾಷ್ಟೀಯ ಪ್ರಶಸ್ತಿಯನ್ನು ಚಿತ್ರನಟ ದಿವಂಗತ ಅಂಬರೀತ್ ಅವರಿಗೆ ಮರಣೋತ್ತರವಾಗಿ ಬೆಂಗಳೂರಿನಲ್ಲಿಂದು ಪ್ರದಾನ ಮಾಡಲಾಯಿತು ಸಂಸದೆ ಹಾಗೂ ಕಲಾವಿದೆ ಸುಮಲತಾ ಅಂಬರೀಶ್ ಉಪಮುಖ್ಯಮಂತ್ರಿ ಡಾ

ಅಶ್ವತ್ವನಾರಾಯಣ ಅವರಿಂದ ಪ್ರಶಸ್ತಿ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ರಾಜ್ಯದಲ್ಲಿ ಸುಸಜ್ಜಿತ ಫಿಲಂ ಸಿಟಿ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಆಸಕ್ಕಿ ಹೊಂದಿದ್ದಾರೆ ಎಂದು ತಿಳಿಸಿದರು

ಈ ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಲನಾಯ್ತು ದೆಹಲಿಯಲ್ಲಿ ಇಂದು ಸದನದ ಸರ್ವಪಕ್ಷ ಮುಖಂಡರ ಸಭೆ ಕರೆದಿದ್ದರು ಸದನದ ಸುಗಮ ಕಲಾಪಕ್ಷೆ ಸಪಕರಿಸುವಂತೆ ಅವರು ಕೋರಿದರು

ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ನಿನ್ನೆ ಸದನದ ಸರ್ವಪಕ್ಷ ಮುಖಂಡರ ಸಭೆ ನಡೆಸಿ ಸುಗಮ ಕಲಾಪಕ್ಷೆ ಸಹಕರಿಸುವಂತೆ ಕೋರಿದ್ದರು

ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಹಿತಿ ತಂತ್ರಜ್ಞಾನ ಸಮ್ನೇಳನವನ್ನು ಮುಖ್ಯಮಂತ್ರಿ ಬಿಎಸ್

ಸರ್ಕಾರ ಐಟಿ ಕ್ಷೇತ್ರದ ಬಲವರ್ಧನೆಗೆ ಹಲವು ಯೋಜನೆಗಳನ್ನು ರೂಪಿಸಿದೆ ಎಂದು ಅಶ್ವಥ್ ನಾರಾಯಣ ತಿಳಿಸಿದರು

ಏಷ್ನಾದ ಎರಡನೇ ದೊಡ್ಡ ಕೆರೆ ಎಂಬ ಖ್ಯಾತಿ ಹೊಂದಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲ್ಡೊಕಿನ ಶಾಂತಿಸಾಗರವನ್ನು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ಆರು ಕೋಟಿ ರೂಪಾಯಿ ಅನುದಾನ ನೀಡಿದೆ ಎಂದು ಸಂಸದ ಜಿಎಂತಿದ್ದೇಶ್ವರ ತಿಳಿಸಿದ್ದಾರೆ

ತಾಸಕ ಮಾಡಾಳು ವಿರೂಪಾಕ್ಷಪ್ಪ ಮಾತನಾಡಿ ಕೇಂದ್ರ ಮತ್ತು ರಾದ್ಯ ಸರ್ಕಾರಗಳ ಅನುದಾನದಲ್ಲಿ ಚನ್ನಗಿರಿ ತಾಲ್ಲೂಕಿನ ಸಮಗ್ರ ಅಭಿವೃದ್ದಿಗೆ ಕ್ರಿಯಾ ಯೋಜನೆ ಸಿದ್ದಪಡಿಸಲಾಗಿದೆ ಎಂದು ತಿಳಿಸಿದರು

ಚಳಿಯಿಂದ ರಕ್ಷಣೆ ಹಾಗೂ ಸಂತಾನೋತ್ಪತ್ತಿಗೆ ಉತ್ತರ ಭಾರತ ಹಾಗೂ ವಿದೇಶಗಳಿಂದ ಈ ಪಕ್ಷಿಗಳು ಪ್ರತಿ ವರ್ಷ ವಲಸೆ ಬರುತ್ತವೆ ಇತ್ತೀಚೆಗೆ ನಗರದ ಕುಕ್ಕರಹಳ್ಳ ಕೆರೆಯಲ್ಲಿ ಮೂರು ಪೆಲಿಕಾನ್ ಪಕ್ಷಿಗಳು ಸಾವನ್ನಪ್ಪಿದ್ದವು ಇದೀಗ ಲಿಂಗಾಬುದಿ ಕೆರೆಯಲ್ಲಿ ಪಕ್ಷಿಗಳು ಸಾವನ್ನಪ್ಪಿರುವುದು ಆತಂಕಕ್ಕೀಡು ಮಾಡಿದೆ

ಅಶ್ವಕ್ಥನಾರಾಯಣ ಚಾಲನೆ ನೀಡಿದರು ಮಧುಮೇಪ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವುದು ಈ ಮ್ಖಾರಥಾನ್ ಉದ್ದೇಶವಾಗಿದೆ

ರೂಪದಲ್ಲಿ ಬರುವ ಕಾಟನ್ ಸೀರೆಗಳಿಂದ ಬಟ್ಷೆ ಚೀಲಗಳನ್ನು ತಯಾರಿಸಿ ದೇವಸ್ಥಾನಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಉಚಿತವಾಗಿ ವಿತರಿಸುತ್ತಿದೆ

ಮ್ನೆಸೂರು ರೈಲು ನಿಲ್ಲಾಣದ ಮುಂಭಾಗ ಕನ್ನಡ ಚಳವಳಿ ನಾಯಕ ವಾಟಾಳ್ ನಾಗರಾಜ್ ಇಂದು ರಾಜಕಾರಣಿಗಳ ಪಕ್ಸಾಂತರ ವಿರೋಧಿಸಿ ಪ್ರತಿಭಟನೆ ನಡೆಸಿದರು

ದೀಪಗಳನ್ನು ಅಳವಡಿಸಲು ಅರಣ್ಯ ಇಲಾಖೆ ಉದ್ದೇಶಿಸಿದೆ ಹವಾವರ್ತಮಾನ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ ಉತ್ತರ ಒಳನಾಡಿನಲ್ಲಿ ಒಣಹವೆ ಇತ್ತು

ಮುನೂಚನೆಯಂತೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಚದುರಿದಂತೆ ಮಳೆ ನಿರೀಕ್ಷಿತ ಬೆಂಗಳೂರು ಹಾಗೂ ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣವಿದ್ದು